ಎಸ್ ಯಡಿಯೂರಪ್ಪ ಹೇಳದ್ದಾರೆ

ಬೆಂಗಳೂರು ನಗರದ ಮೂಲ ಸೌಕರ್ಯವನ್ನು ವಿಶ್ವದರ್ಜೆಗೇರಿಸುವ ಎಲ್ಲ ಪ್ರಯತ್ನವನ್ನು ಸರ್ಕಾರ ಮಾಡುತ್ತಿದೆ ನಗರ ಸಂಚಾರ ಸುಧಾರಣೆಗಾಗಿ ಉಪನಗರ ರೈಲು ಯೋಜನೆ ಪರಿಚಯಿಸಲಾಗುತ್ತಿದೆ ಬೆಂಗಳೂರನ್ನು ವಿಶ್ವ ತಾಣಗಳಿಗೆ ಸಂಪರ್ಕಿಸುವ ಅಂತಾರಾಷ್ಷೀಯ ವಿಮಾನ ನಿಲ್ದಾಣವನ್ನು ಮೇಲ್ವರ್ಜೆಗೇರಿಸಲಾಗಿದೆ ಎಂದರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಸ್ನಾರ್ಟ್ ಸಿಟಿ ಹಾಗೂ ಅಮೃತ ಯೋಜನೆಗಳ ಅನುಷ್ನಾನಕ್ಕೆ ಆದ್ದತೆ ನೀಡಲಾಗಿದೆ ಎಂದು ಅವರು ತಿಳಿಸಿದರು ಬೆಂಗಳೂರು ನಿವಾಸಿಗಳ ಸುರಕ್ಷತೆ ನಗರ ಮೂಲಸೌಕರ್ಯ ಅಭಿವೃದ್ಧಿ ಉತ್ತಮ ಜೀವನ ಕಲ್ಲಿಸುವಿಕೆ ಈ ವಿಷಯಗಳ ಕುರಿತು ಸಂಪನ್ನೂಲ ವ್ಯಕ್ತಿಗಳಿಂದ ಮೂರು ದಿನಗಳ ಕಾಲ ವಿಚಾರ ಸಂಕಿರಣಗಳು ನಡೆಯಲಿವೆ ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ನಗರಾಭಿವೃದ್ದಿ ಯೋಜನೆಗಳ ಕುರಿತು ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಿದರು ಬೆಂಗಳೂರು ನಗರಾಭಿವೃದ್ದಿ ಸಚಿವ ಬೈರತಿ ಬಸವರಾಜ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪ್ಯುತರಿದ್ದರು

ಟಿ ರವಿ ಬಿಡುಗಡೆ ಮಾಡಿದರು ಬಳಕ ಸುಧಿಗಾರರೊಂದಿಗೆ ಮಾತನಾಡಿದ ಅವರು ಕಾರ್ಯಪಡೆ ವರದಿ ಅನ್ವಯ ಪ್ರವಾಸೋದ್ಯಮ ಇಲಾಖೆಗೆ ಅನುದಾನ ಬಿಡುಗಡೆ ಮಾಡಲು ಮುಖ್ಯಮಂತ್ರಿ ಸಮ್ಯತಿಸಿದ್ದಾರೆ ಇಲಾಖೆಯಿಂದ ಸಾವಿರದ ನೂರು ಕೋಟಿ ರೂಪಾಯಿ ಅನುದಾನದ ಪ್ರಸಾವನೆ ನೀಡಲಾಗಿದೆ ಎಂದರು ಮುಖ್ಯಮಂತ್ರಿ ಜನಪದ ಕಲಾವಿದರಿಗೆ ಸೂಕ್ತ ತರಬೇತಿ ನೀಡಿ ಅವರಲ್ಲಿರುವ ಕೌಶಲ್ತವನ್ನು ಇನ್ನಷ್ಟು ಹೆಚ್ಚಿಸಬೇಕೆಂದು ಸಲಹೆ ನೀಡಿದ್ದು ಅದನ್ನು ಕಾರ್ಯರೂಪಕ್ಷೆ ತರುವತ್ತ ಗಮನ ಪರಿಸಲಾಗುವುದು ಎಂದು ತಿಳಿಸಿದರು ಪ್ರವಾಸೋದ್ಧಮ ಇಲಾಖೆಗೆ ಕರ್ನಾಟಕ ದರ್ಶನ ಯೋಜನೆಯನ್ನು ವಿಸ್ತರಿಸುವ ಚಿಂತನೆಯಿದೆ ಈ ಯೋಜನೆಯ ಲಾಭವನ್ನು ಎಂಟು ಹಾಗೂ ಒಂಭತ್ತನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಪಡೆಯದೇಕೆಂಬುದು ಇಲಾಖೆಯ ಆಶಯ ಎಂದು ಸಿ ಟಿ ರವಿ ತಿಳಿಸಿದರು

ಅನುಭವ ಮಂಟಪ ನಿರ್ಮಣಕ್ಕೆ ವಿಶೇಷ ಅನುದಾನ ನೀಡುವಂತೆ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿದ್ದು ಅವರು ಸಕಾರಾತ್ಸಕವಾಗಿ ಸ್ಪಂದಿಸಿದ್ದಾರೆ ಎಂದು ಸಿ ಟಿ ರವಿ ತಿಳಿಸಿದ್ದಾರೆ ಮೈಸೂರಿನಲ್ಲಿರುವ ಪಾರಂಪರಿಕ ಕಟ್ಟಡಗಳು ಹಾಗೂ ರಸ್ತೆಗಳನ್ನು ಸಂರಕ್ಷಿಸುವ ನಿಟ್ಟನಲ್ಲಿ ಅಲ್ಲಿನ ಜಿಲ್ಲಾಧಿಕಾರಿಯವರೊಡನೆ ಚರ್ಚಿಸಲಾಗಿದ್ದು ಯೋಜನೆಯ ರೂಪುರೇಷೆ ತಯಾರಿಸಲು ಸೂಚಿಸಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಖಾತೆ ಮರುಹಂಚಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಸಚಿವ ಸಿ ಟಿ ರವಿ ತಮಗೆ ನೀಡಿರುವ ಸಕ್ಕರೆ ಖಾತೆ ಹಿಂಪಡೆದು ಹೆಚ್ಲುವರಿಯಾಗಿ ಯುವಜನಸೇವೆ ಮತ್ತು ಸಬಲೀಕರಣ ಖಾತೆ ನೀಡಲಾಗಿದೆ ಖಾತೆಗಳಿಗೆ ಹೆಚ್ಚನ ಅನುದಾನ ನೀಡಿದಲ್ಲಿ ಅದನ್ನು ಸಮರ್ಥವಾಗಿ ನಿರ್ವಹಿಸಲಾಗುವುದು ಇಲ್ಲವಾದಲ್ಲಿ ಇರುವ ಅನುದಾನ ಮಿತಿಯಲ್ಲೇ ಯಶಸ್ವಿ ನಿರ್ವಹಣೆ ಮಾಡಲು ಪ್ರಯತ್ನಿಸಲಾಗುವುದೆಂದು ತಿಳಿಸಿದರು

ನೂರಿ ಎನ್ನುವ ಕಾಶ್ಮೀರಿ ಚಿತ್ರ ಮೊದಲಿಗೆ ಪ್ರದರ್ಶಿತವಾಗಲಿದೆ ಕನ್ನಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಒಂದಲ್ಲ ಎರಡಲ್ಲ ಸರಳ ವಿರಳ ಕೆಜೆಎಫ್ ಮತ್ತು ರಂಗನಾಯಕಿ ಚಿತ್ರಗಳು ಪ್ರದರ್ಶನವಾಗಲಿರುವ ಚಿತ್ರಗಳ ಪಟ್ಟಿಯಲ್ಲಿ ಸೇರಿವೆ